ಎರಡನೇ ಹಂತದ ಲೋಕಸಭಾ ಚುನಾವಣಿಗೆ ಕೇಂದ ಚುನಾವಣಾ ಆಯೋಗ ಇಂದು ಅಧಿಸೂಚನೆ ಹೊರಡಿಸಿದೆ

ಕರ್ನಾಟಕದಲ್ಲಿ ಮೊದಲ ಹಂತದಲ್ಲಿ ಬೆಂಗಳೂರು ಮತ್ತು ಹಳೇ ಮ್ರೆಸೂರು ಕೋಲಾರ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಕೇಂದ್ರ ಬೆಂಗಳೂರು ದಕ್ಷಿಣ ಬೆಂಗಳೂರು ಉತ್ತರ ಮೈಸೂರು ಕೊಡಗು ಮಂಡ್ಯ ಚಾಮರಾಜನಗರ ದಕ್ಷಿಣ ಕನ್ನಡ ಚಿಕ್ಕಬಳ್ಣಾಪುರ ಚಿತ್ರದುರ್ಗ ಹಾಸನ ತುಮಕೂರು ಮತ್ತು ಉಡುಪಿ ಚಿಕ್ಕಮಗಳೂರು ಕ್ಷೇತಗಳಲ್ಲೂ ಮತದಾನ ನಡೆಯಲಿದೆ

ಲೋಕಸಭಾ ಚುನಾವಣೆಗೆ ತನ್ನ ಅಭ್ಯರ್ಥಿಗಳ ಮೊದಲ ಪಟ್ಲಯನ್ನು ಆಖ್ಲೆರುಗೊಳಿಸಲು ದೆಹಲಿಯಲ್ಲಿ ಇಂದು ಸಂಜೆ ಬಿಜೆಪಿ ಕೇಂದ್ರೀಯ ಚುನಾವಣಾ ಸಮಿತಿ ಸಭೆ ನಡೆಸಲಿದೆ

ಬಿಜೆಪಿ ಕೇಂದ್ರ ಚುನಾವಣಾ ಸಮಿತಿ ಕಳೆದ ಶನಿವಾರ ಸಭ್ ನಡೆಸಿತ್ತು

ಭಾರತೀಯ ಸೇನೆಯ ಸಿಪಾಯಿ ವಿಜಯಕುಮಾರ್ ಹಾಗೂ ಸಿಆರ್ಪಿಎಫ್ನ ಕಾನ್ಟೇಬಲ್ ಪ್ರದೀಪ್ಕುಮಾರ್ ಪಾಂಡಾ ಅವರಿಗೆ ಮರಣೋತ್ತವಾಗಿ ಕೀರ್ತಿಚಕ್ರ ಪ್ರಶಸ್ತಿ ಪ್ರದಾನ ಮಾಡಲಾಯಿತು

ಭಯೋತ್ವಾದಕರ ವಿರುದ್ಲದ ಯಶಸ್ತಿ ಕಾರ್ಯಾಚರಣೆಗಾಗಿ ಲೆಫ್ಲಿನೆಂಟ್ ಜನರಲ್ ಅನಿಲ್ಕುಮಾರ್ ಭಚ್ ಅವರಿಗೆ ಉತ್ತಮ್ ಯುದ್ಗೆ ಸೇವಾ ಪದಕ ಪ್ರಧಾನ ಮಾಡಲಾಯಿತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇನಾ ಮುಖ್ಲಸ್ನ ಜನರಲ್ ಬಿಪಿನ್ ರಾವತ್ ನೌಕಾಪಡೆ ಮುಖ್ಲಸ್ನ ಅಡ್ಕರಲ್ ಸುನಿಲ್ ಲಂಬಾ ವಾಯುಪಡೆಯ ಮುಖ್ಲಸ್ನ ಏರ್ಚೀಫ್ ಮಾರ್ಷಲ್ ಬಿ ಎಸ್ ಧನೋವಾ ಹಾಗೂ ಇತರ ಗಣ್ನರು ಕಾರ್ಯಕ್ರಮದಲ್ಲಿ ಉಪಸ್ನಿತರಿದ್ದರು

ಮನೋಹರ್ ಪರಿಕರ್ ಸಚಿವ ಸಂಪುಟದಲ್ಲಿ ಸಚಿವರಾಗಿದ್ದವರಿಗೆ ಮತ್ತೆ ಅವಕಾಶ ಕಲ್ಪಿಸಲಾಗಿದೆ ಮಹಾರಾಷ್ಟವಾದಿ ಗೋಮಾಂತಕ್ ಪಕ್ಷದ ಇಬ್ಲರು ಶಾಸಕರಾದ ಸುದಿನ್ ದಾವಿಲ್ಲರ್ ಮತ್ತು ಮನೋಹರ್ ಅಗಾಂವ್ಕರ್ ಸಚಿವರಾಗಿ ಪ್ರಮಾಣ ವಚನ ಸ್ನೀಕರಿಸಿದರು ಗೋವಾ ಫಾರ್ವರ್ಡ್ ಪಕ್ಷದ ವಿಜಯ್ ಸರ್ದೇಸಾಯಿ ವಿನೋದ್ ಪಾಲೇಕರ್ ಜಯೇಶ್ ಸಲಗಾಂವ್ಕರ್ ಕೂಡ ಸಚವರಾಗಿ ಪ್ರಮಾಣ ಕ್ಷೀಕರಿಸಿದರು

ಮುಖ್ಚಮಂತ್ರಿಯಾಗಿ ಅಧಿಕಾರ ಸ್ನೀಕರಿಸುವುದಕ್ಕೂ ಮುನ್ನ ತಮ್ನ ವಿಧಾನಸಭಾಧ್ಯಕ್ಷ ಸ್ನಾನಕ್ಷೆ ಪ್ರಮೋದ್ ಸಾವಂತ್ ರಾಜೇನಾಮೆ ನೀಡಿದರು ಗೋವಾದ ನೂತನ ಮುಖ್ಯಮಂತ್ರಿ ಡಾ ಶ್ರಮೋದ್ ಸಾವಂತ್ ಹಾಗೂ ಅವರ ಸಚವ ಸಂಪುಟ ತಂಡಕ್ಕೆ ಶ್ರಧಾನಮಂತ್ರಿ ನರೇಂದ್ರ ಮೋದಿ ಶುಭ ಕೋರಿದ್ದಾರೆ

ತಮಿಳುನಾಡಿನಲ್ಲಿ ಡಿಎಂಕೆ ಅಧ್ಯಕ್ಷ ಎಂ ಕೆ ಸ್ತಾಲಿನ್ ಇಂದು ಬೆಳಗ್ಗೆ ಪಕ್ಷದ ಚುನಾವಣಾ ಪ್ರಣಾಳಕೆ ಬಿಡುಗಡೆಗೊಳಿಸಿದರು

ಪೆಟ್ರೋಲ್ ಉತ್ಪನ್ನಗಳ ದೆಲೆ ಏರಿಕೆ ನಿಯಂತ್ರಿಸಲು ಈ ಉತ್ಪನ್ನಗಳನ್ನು ದೆಲೆ ನಿಯಂತ್ರಣ ವ್ಯವಸ್ಥೆಯಡಿ ಒಳಪಡಿಸಲಾಗುವುದು ಎಂದು ಪ್ರಣಾಳಿಕೆಯಲ್ಲಿ ಭರವಸೆ ನೀಡಿದರು

ಸಾಮಾಜಕ ಜಾಲತಾಣದಲ್ಲಿ ತನ್ನಿಂದ ಪೂರ್ವ ಪರಿಶೀಲನೆಗೆ ಒಳಪಡದ ರಾಜಕೀಯ ಜಾಹಿರಾತು ಪ್ರಕಟಿಸುವುದನ್ನು ಗುರುತಿಸಿ ಸೂಕ್ಷಕಮ ಕೈಗೊಳ್ಳಲು ಅಧಿಸೂಚನೆ ಹೊರಡಿಸಲು ಪ್ರಕ್ರಿಯೆ ಆರಂಭಿಸಲಾಗಿದೆ ಎಂದು ಆಯೋಗ ನ್ಯಾಯಾಲಯಕ್ಕೆ ತಿಳಿಸಿದೆ

ದೆಹಲಿಯಲ್ಲಿ ನಿನ್ನೆ ಕಾಂಗ್ರೆಸ್ ಚುನಾವಣಾ ಸಮಿತಿ ಅಭ್ಲರ್ಥಿಗಳ ಹೆಸರುಗಳನ್ನು ಅಂತಿಮಗೊಳಿಸಿತು ಪಕ್ಷಮ ಬಂಗಾಳದಲ್ಲಿ ಜಂಗೀಪುರ ಕ್ಷೇತ್ರಕ್ಷೆ ಮಾಜಿ ರಾಷ್ಷಪತಿ ಪ್ರಣಬ್ ಮುಖರ್ಜಿ ಅವರ ಪುತ್ರ ಅಭಿಜಿತ್ ಅವರನ್ನು ಬಹ್ರಾಮ್ಪುರ್ಗೆ ಅಧೀರ್ ರಂಜನ್ ಚೌಧರಿ ಹಾಗೂ ರಾಯ್ಗಂಚ್ ಕ್ಷೇತ್ರಕ್ಕೆ ದೀಪಾ ದಾಸ್ಮುನ್ಷಿ ಅವರನ್ನು ಕಾಂಗ್ರೆಸ್ ಕಣಕ್ಕಿಳಿಸಿದೆ

ಆಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನೀರವ್ ಮೋದಿಯನ್ನು ಹಸ್ತಾಂತರ ಮಾಡಬೇಕೆಂದು ಭಾರತದ ಜಾರಿ ನಿರ್ದೇಶನಾಲಯ ಕಳೆದ ತಿಂಗಳು ಮನವಿ ಮಾಡಿತ್ತು